ಮಹಾರಾಷ್ಟ್ರ ಮತ್ತು ಹರಿಯಾಣದಲ್ಲಿ ವಿಧಾನಸಭಾ ಚುನಾವಣೆ ಮತ ಎಣಿಕೆ ಪ್ರಗತಿಯಲ್ಲಿ ಲಭ್ಯ ಮಾಹಿತಿಯಂತೆ ಮಹಾರಾಷ್ಟ್ದಲ್ಲಿ ಬಿಜೆಪಿ ಎರಡು ಕಾಂಗ್ರೆಸ್ ಒಂದು ಮತ್ತು ಎನ್ಸಿಪಿ ಒಂದು ಸ್ವಾನಗಳಲ್ಲಿ ಗೆಲುವು ಆಡಳಿತಾರೂಢ ಬಿಜೆಪಿ ಶಿವಸೇನೆ ಮೈತ್ರಿಕೂಟ ಗೆಲುವಿನತ್ತ ಮುನ್ತದೆ ಹರಿಯಾಣದಲ್ಲಿ ಪಾಣಿಪತ್ ಮತ್ತು ಹಿಸ್ಪಾರ್ ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಗೆಲುವು

ಕರ್ತಾರ್ಪುರ್ ಕಾರಿಡಾರ್ ಒಪ್ಪಂದಕ್ಕೆ ಇಂದು ಭಾರತ ಪಾಕಿಸ್ತಾನ ಸಹಿ

ನಿನ್ನೆ ಕೇಂದ್ರ ಸಂಪುಟ ಸಭೆಯಲ್ಲಿ ಮಹತ್ಸದ ನಿರ್ಧಾರಗಳು ಮಹಾರಾಷ್ಟ್ದಲ್ಲಿ ಆದಳಿತ ಬಿಜೆಪಿ ಶಿವಸೇನಾ ಮೈತ್ರಿಕೂಟ ಮತ್ತೆ ಅಧಿಕಾರದ ಚುಕ್ಕಾಣಿ ಹಿಡಿಯಲು ಸಜ್ಜಾಗಿದ್ದರೆ ಹರಿಯಾಣದಲ್ಲಿ ಈವರೆಗೆ ಲಭ್ಯವಿರುವ ಮತ ಎಣಿಕೆ ಪ್ರವೃತ್ತಿಯಂತೆ ಬಿಜೆಪಿ ಇತರೆ ಎಲ್ಲ ಪಕ್ಷಗಳಿಗಿಂತ ಮುನ್ನಡೆ ಸಾಧಿಸಿದೆ

ನಂದೂರ್ಬಾರ್ ಮತ್ತು ಪೂರ್ವ ಫಾಟ್ಕೋಪರ್ ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಜಯಗಳಿಸಿದ್ದಾರೆ ನವಾಪುರ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಹಾಗೂ ಹಡಪ್ಸರ್ನಲ್ಲಿ ಎನ್ಸಿಪಿ ಉಮೇದುರಾರರು ಜಯಗಳಿಸಿದ್ದಾರೆ

ರಾಜ್ಯದ ಮುಖ್ಯಮಂತ್ರಿ ಮತ್ತು ಬಿಜೆಪಿ ಅಭ್ಯರ್ಥಿ ಮನೋಹರ್ ಲಾಲ್ ಖಟ್ವರ್ ಕರ್ನಾಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಮುನ್ನಡೆ ಸಾಧಿಸಿದ್ದರೆ ಅವರ ಹಿಂದಿನ ಮುಖ್ಯಮಂತ್ರಿ ಕಾಂಗ್ರೆಸ್ನ ಭೂಪೀಂದರ್ ಸಿಂಗ್ ಹೂಡ ರೋಹ್ವಕ್ ಜಿಲ್ಲೆಯ ಫರ್ಹಿ ಸಾಂಸ್ಲಾ ಕಿಲೋಮ್ ಕ್ಷೇತ್ರದಲ್ಲಿ ಮುಂದಿದ್ದಾರೆ ಮುನ್ತದೆ ಸಾಧಿಸಿರುವ ಪ್ರಮುಖರಲ್ಲಿ ಬಿಜೆಪಿಯ ಅನಿಲ್ ವಿಜ್ ರಾಮ್ವಿಲಾಸ್ ಶರ್ಮ ಯೋಗೇಶ್ವರ್ ದತ್ ಸುಭಾಷ್ ಬರಾಲಾ ಕಾಂಗ್ರೆಸ್ನ ರಣದೀಪ್ ಸುರ್ಜೇವಾಲಾ ಕಿರಣ್ ಚೌಧರಿ ಮತ್ತು ಕುಲ್ದೀಪ್ ಬಿಷ್ಲೋಯ್ ಜೆಜೆಪಿಯ ದುಷಂತ್ ಚೌಟಾಲಾ ಮತ್ತು ಐಎನ್ಎಲ್ಡಿಯ ಅಭಯ್ ಸಿಂಗ್ ಚೌಟಾಲಾ ಸೇರಿದ್ದಾರೆ ಹಿನ್ನಡೆಯಲ್ಲಿರುವ ಪ್ರಮುಖರಲ್ಲಿ ಬಿಜೆಪಿಯ ಕ್ಯಾಪ್ವನ್ ಅಭಿಮನ್ನು ಕವಿತಾ ಜೈನ್ ಓಂಪ್ರಕಾಶ್ ದನ್ಕರ್ ಮತ್ತು ಕ್ರಿಷನ್ ಲಾಲ್ ಪನ್ವಾರ್ ಇದ್ದಾರೆ ಮಹಾರಾಷ್ಟ್ರದಲ್ಲಿ ಮುನ್ನಡೆ ಹೊಂದಿರುವ ಪ್ರಮುಖರಲ್ಲಿ ಬಿಜೆಪಿಯ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಪಕ್ಷದ ರಾಜ್ಯಾಧ್ಯಕ್ಷ ಚಂದ್ರಕಾಂತ್ ಪಾಟೀಲ್ ಮತ್ತು ಸಚಿವರಾದ ಸುಧೀರ್ ಮುಂಗಾಂತಿವರ್ ರಾಧಾಕೃಷ್ಣ ವಿಖೆ ಪಾಟೀಲ್ ಗಿರೀಶ್ ಮಹಾಜನ್ ಮತ್ತು ಆಶಿಷ್ ಶೆಲಾರ್ ಹಾಗೂ ಶಿವಸೇನೆಯ ಆದಿತ್ಯ ಉದ್ದವ್ ಠಾಕ್ರೆ ಕಾಂಗ್ರೆಸ್ನ ಅಶೋಕ್ ಚೌವ್ವಾಣ್ ಪೃಥ್ವಿರಾಜ್ ಚೌವ್ವಾಣ್ ಎನ್ಸಿಪಿಯ ಅಜಿತ್ ಪವಾರ್ ಸೇರಿದ್ದಾರೆ ಪಾರ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಪಂಕಜಾ ಮುಂಡೆ ಹಿನ್ನಡೆಯಲಿದ್ದಾರೆ ಜಮ್ಮ್ ಕಾಶ್ಮೀರದ ರಾಜ್ಯಪಾಲ ಸತ್ಯಪಾಲ್ ಮಲ್ಲಿಕ್ ಸ್ದಳೀಯ ಮಂಡಳಿಗಳ ಸಬಲೀಕರಣಕ್ಕಾಗಿ ಹಲವು ನೂತನ ಯೋಜನೆಗಳನ್ನು ಪ್ರಕಟಿಸಿದ್ದಾರೆ

ಇದನ್ನು ಎಲ್ಲ ಪುರಸಭೆ ವ್ಯಾಪ್ತಿಯಲ್ಲಿ ಬೀದಿ ದೀಪಗಳನ್ನು ಅಳವಡಿಸಲು ಬಳಸಲಾಗುವುದು ಪ್ರತಿ ಸ್ಥಳೀಯ ಮಂಡಳಿಗೆ ಒಂದು ವಾಹನ ಒದಗಿಸಲಾಗುವುದು ಎಲ್ಲ ಸಫಾಯಿ ಕರ್ಮಚಾರಿಗಳಿಗೆ ಆರೋಗ್ಯ ಮತ್ತು ಜೀವ ವಿಮೆ ಕಲ್ಪಿಸಲಾಗುವುದೂ ಎಂದೂ ಸಹ ರಾಜ್ಯಪಾಲರು ಪ್ರಕಟಿಸಿದರು ಸ್ಥಳೀಯ ಮಂಡಳಿ ನೌಕರರಿಗೆ ಏಳನೇ ವೇತನ ಆಯೋಗದ ಶಿಫಾರಸ್ಪುಗಳನ್ನು ವಿಸ್ತರಿಸಲಾಗುವುದು ಎಂದು ತಿಳಿಸಿದರು ಜಮ್ಮು ಕಾಶ್ಮೀರದ ಸಮಗ್ರ ಅಭಿವ್ವದ್ದಿಯಲ್ಲಿ ಈ ಮಂದಳಿಗಳ ಪಾತ್ರ ಮಹತ್ವದ್ದಾಗಿದ್ದು ಜನರ ಆಶೋತ್ತರಗಳ ಈಡೇರಿಕೆಯಲ್ಲಿ ಅವರು ಪ್ರಮುಖ ಪಾತ್ರವಹಿಸಬೇಕು ಎಂದು ಸೂಚಿಸಿದರು ಜಮ್ಮು ಮತ್ತು ಕಾಶ್ಮೀರದಲ್ಲಿ ರಾಜ್ಯ ಮಾನವ ಹಕ್ಕುಗಳ ಆಯೋಗ ರಾಜ್ಯ ಮಾಹಿತಿ ಆಯೋಗ ರಾಜ್ಯ ಗ್ರಾಹಕ ವಿವಾದಗಳ ಪರಿಹಾರ ಆಯೋಗ ರಾಜ್ಯ ವಿದ್ಯುತ್ ನಿಯಂತ್ರಣ ಆಯೋಗ ಪರಿಹಾರ ಆಯೋಗ ಮಹಿಳಾ ಮತ್ತು ಮಕ್ಕಳ ಹಕ್ಕುಗಳ ಸಂರಕ್ಷಣಾ ಆಯೋಗ ದಿವ್ಯಾಂಗರಿಗಾಗಿನ ರಾಜ್ಯ ಆಯೋಗ ಹಾಗೂ ರಾಜ್ಯ ಹೊಣೆಗಾರಿಕೆ ಆಯೋಗಗಳನ್ನು ಮುಚ್ಚಲು ಅಲ್ಲಿನ ರಾಜ್ಯಪಾಲರ ಆದಳಿತ ಆದೇಶಿಸಿದೆ

ಆ ದಿನದಿಂದ ಈ ಆಯೋಗಗಳ ಮುಖ್ಯಸ್ಥರು ಅಧ್ಯಕ್ಷರು ಹಾಗೂ ಸದಸ್ಯರು ಅಧಿಕಾರದಿಂದ ಹೊರಗುಳಿಯಬೇಕಾಗುತ್ತದೆ

ಈ ಆಯೋಗಗಳು ಖರೀದಿಸಿದ್ದ ಅಥವಾ ಅವುಗಳಿಗೆ ಮಂಜೂರಾಗಿದ್ದ ವಾಹನಗಳನ್ನು ರಾಜ್ಯ ಮೋಟಾರು ಗ್ಯಾರೇಜ್ ಇಲಾಖೆಗೆ ಹಸ್ತಾಂತರಿಸಬೇಕಾಗುತ್ತದೆ

ಜಾಗತಿಕ ಆರ್ಥಿಕತೆಯ ಹಿಂಜರಿಕೆಯ ನಡುವೆ ದೇಶದ ಪ್ರಗತಿ ದರ ಕುಂಠಿತವಾಗಿರುವ ಬಗ್ಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ವಿಶ್ಲ ಬ್ಯಾಂಕ್ ಅಂತರಾಷ್ಟೀಯ ಹಣಕಾಸು ನೀತಿ ಹಾಗೂ ಹಲವು ರೇಟಿಂಗ್ ಸಂಸ್ತೆಗಳು ಮುನ್ನೂಚನೆ ನೀಡಿರುವ ಸಂದರ್ಭದಲ್ಲೇ ಈ ಪಟ್ಟಿಯಲ್ಲಿ ದೇಶದ ಸ್ತಾನ ಸುಧಾರಣೆಯಾಗಿರುವುದು ಗಮನಾರ್ಹ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮೇಕ್ ಇನ್ ಇಂಡಿಯಾ ಅಭಿಯಾನ ವಿದೇಶಿ ಹೂಡಿಕೆಯನ್ನು ಆಕರ್ಷಿಸುವತ್ತ ಕೇಂದ್ರೀಕ್ಸತವಾಗಿರುವುದು ಉತ್ಸಾದನೆ ಮತ್ತು ಖಾಸಗಿ ವಲಯಕ್ಕೆ ಉತ್ತೇಜನ ದೇಶದ ಸಮಗ್ರ ಸ್ಲರ್ಧಾತ್ಮಕತೆಯ ವಿಸ್ತರಣೆ ಇವು ಭಾರತ ತನ್ನ ರ್ಯಾಂಕಿಂಗ್ ಪಟ್ಟಿಯಲ್ಲಿ ತನ್ನ ಸ್ಥಾನವನ್ನು ಸುಧಾರಿಸಿಕೊಳ್ಳಲು ನೆರವಾಗಿದೆ ಎಂದು ವಿಶ್ವ ಬ್ಯಾಂಕ್ನ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ದೆಹಲಿಯ ಅನಧಿಕ್ವತ ಕಾಲೋನಿಗಳನ್ನು ಸಕ್ರಮಗೊಳಿಸಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಈ ಕಾಲೋನಿಗಳಲ್ಲಿ ವಾಸಿಸುತ್ತಿರುವವರಿಗೆ ಮಾಲಿಕತ್ತದ ಹಕ್ಕು ಮಂಜೂರು ಮಾಡಲಾಗುವುದು

ಸಂಸತ್ತಿನ ಮುಂದಿನ ಅಧಿವೇಶನದಲ್ಲಿ ಈ ಸಂಬಂಧ ಮಸೂದೆಯೊಂದನ್ನು ಮಂಡಿಸಲಾಗುವುದು ಎಂದು ಅವರು ಹೇಳಿದರು

ಸಮಾಚಾರ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ನವದೆಹಲಿಯಲ್ಲಿ ನಿನ್ನೆ ವರದಿಗಾರರಿಗೆ ಮಾಹಿತಿ ನೀಡಿ ಗೋಧಿ ಬೇಳೆ ಬಾರ್ಲಿ ಸಾಸಿವೆ ಮತ್ತು ಸೂರ್ಯಕಾಂತ್ರಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ಹೆಚ್ಚಿಸಲಾಗಿದೆ ಬಿಎಸ್ಎನ್ಎಲ್ ಮತ್ತು ಎಂಟಿಎನ್ಎಲ್ಗಳ ಪುನಶ್ಚೇತನಾ ಯೋಜನೆಗಳಿಗೆ ಸರ್ಕಾರ ಅನುಮೋದನೆ ನೀಡಿದೆ ಎಂದು ತಿಳಿಸಿದರು ಕರ್ತಾರ್ಪುರ್ ಕಾರಿಡಾರ್ನ ಕಾರ್ಯಾರಂಭಕ್ಕೆ ಸಂಬಂಧಿಸಿದಂತೆ ಭಾರತ ಮತ್ತು ಪಾಕಿಸ್ತಾನ ಇಂದು ಒಪ್ಸಂದಕ್ಕೆ ಸಹಿ ಹಾಕಲಿವೆ ಉಭಯ ದೇಶಗಳ ಅಧಿಕಾರಿಗಳು ಡೇರಾ ಬಾಬಾ ನಾನಕ್ ಜೀರೋ ಪಾಯಿಂಟ್ನಲ್ಲಿ ಈ ಒಪ್ಸಂದಕ್ಕೆ ಸಹಿ ಹಾಕಲಿರುವುದಾಗಿ ಸರ್ಕಾರದ ವಕ್ತಾರರು ತಿಳಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನವೆಂಬರ್ನಲ್ಲಿ ಈ ಕಾರಿಡಾರ್ಅನ್ನು ಉದ್ಘಾಟಿಸಲಿದ್ದಾರೆ ಇದು ಭಾರತದ ಪಂಜಾಬ್ನಲ್ಲಿರುವ ಡೇರಾ ಬಾಬಾ ನಾನಕ್ ಗುರುದ್ವಾರದಿಂದ ಆರಂಭವಾಗಿ ಪಾಕಿಸಾನದ ಪಂಜಾಬ್ ವಲಯದ ನಾರೋವಾಲ್ ಜಿಲ್ಲೆಯಲ್ಲಿರುವ ಕರ್ತಾರ್ಪುರ್ ಗುರುದ್ಲಾರಗೆ ಸಂಪರ್ಕ ಕಲ್ಸಿಸಲಿದೆ ಕರ್ತಾರ್ಪುರ್ ಅಂತಾರಾಷ್ಟೀಯ ಗಡಿಯಿಂದ ಕೇವಲ ನಾಲ್ಲು ಕಿಲೋ ಮೀಟರ್ ದೂರದಲ್ಲಿದೆ ಅಗುಸ್ತ ವೆಸ್ಟ್ಲ್ಯಾಂಡ್ ವಿವಿಐಪಿ ಹೆಲಿಕಾಪ್ಪರ್ ಹಗರಣದ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಆರೋಪಿತ ಮಧ್ಯವರ್ತಿ ಕ್ರಿಸ್ಸಿಯಾನ್ ಮ್ವೆಖೆಲ್ ಜೇಮ್ಸ್ನ ಜಾಮೀನು ಮನವಿಗಳಿಗೆ ಸಂಬಂಧಿಸಿದಂತೆ ದೆಹಲಿ ಹೈಕೋರ್ಟ್ ಸಿಬಿಐ ಮತ್ತು ಇದಿಯ ಪ್ರತಿಕ್ರಿಯೆಗಳನ್ನು ಕೇಳಿದೆ

ಅರಬ್ಬೀ ಸಮುದ್ರದ ಪಶ್ಚಿಮ ಮತ್ತು ದಕ್ಷಿಣ ಕೊಲ್ಲಿ ಪ್ರದೇಶದಲ್ಲಿ ಉಂಟಾಗಿದ್ದ ತೀವ್ರ ವಾಯುಭಾರ ಕುಸಿತ ಈಗ ಆಂಧ್ರ ಕರಾವಳಿಯತ್ತ ತಿರುಗಿರುವುದಾಗಿ ಚೆನ್ನೈನಲ್ಲಿ ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ ಅರಬ್ಬೀ ಸಮುದ್ರದ ಕೇಂದ್ರ ಭಾಗದಲ್ಲಿ ಈಗ ವಾಯುಭಾರ ಕುಸಿತ ಕೇಂದ್ರೀಕ್ವತವಾಗಿದೆ ಇದರ ಪರಿಣಾಮವಾಗಿ ತಮಿಳುನಾಡು ಮತ್ತು ಪುದುಚೆರಿಯಲ್ಲಿ ಮುಂದಿನ ಎರಡು ದಿನಗಳ ಕಾಲ ಹಗುರದಿಂದ ಸಾಧಾರಣ ಮಳೆಯಾಗಲಿದೆ